ಸಂಪೂರ್ಣವಾಗಿ ಐದು ವರ್ಷ ಪೂರ್ಣ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ

ಿ ಚಿಂಚೋಳಿ ಮತ್ತು ಕುಂದಗೋಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶದ ನಂತರ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯುವುದು ಖಚಿತ ಬಿಜೆಪಿ ರಾಜ್ಯಾಧ್ವಕ್ಷ ಬಿ

ಯಡ್ಯೂರಪ್ಪ ವಿಶ್ವಾಸ ಿ ಉತ್ತರ ಕರ್ನಾಟಕದ ರೈತರ ಪ್ರಮುಖ ದೇಡಿಕೆಯಾಗಿರುವ ಮಹಾದಾಯಿ ವಿಚಾರದಲ್ಲಿ ಬಿಜೆಪಿಯಿಂದ ರಾಜ್ಯಕ್ಷೆ ಅನ್ಯಾಯ ಸಚಿವ ಡಿಕೆ ಶಿವಕುಮಾರ್ ಆರೋಪ

ಶಿವನ್ ಅವರಿಂದ ಚಾಲನೆ ವಾರ್ತೆಗಳ ವಿವರ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರಕಾರ ಸುಭದ್ರವಾಗಿದ್ದು ಸಂಪೂರ್ಣವಾಗಿ ಐದು ವರ್ಷ ಪೂರ್ಣಗೊಳಸಲಿದೆ ಎಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ

ವೇಣುಗೋಪಾಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ

ಆಗ ರಾಜ್ಯದ ಬಿಜೆಪಿಯ ಶಾಸಕರೇ ಕಾಂಗ್ರೇಸ ಪಕ್ಷ ಸೇರಲಿದ್ದಾರೆ ಮೈತ್ರಿ ಸರಕಾರ ಎಂದ ಮೇಲೆ ಸಣ್ಣಪುಟ್ಟ ಸಮಸ್ಯೆಗಳು ಸಹಜ

ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಬಿಜೆಪಿಯವರು ಬರಗಾಲದ ಬಗ್ಗೆ ತಲೆಕೆಡಿಸಿಕೊಳ್ಳದೇ ಅನಗತ್ಯ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಎಂದು ಟೀಕಿಸಿದರು ಚಿಂಚೋಳಿ ಮತ್ತು ಕುಂದಗೋಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶದ ನಂತರ ವಿಧಾನಸಭಾ ಸದಸ್ಯರ ಸ್ಥಾನದಲ್ಲಿ ಏರಿಕೆಯಾಗಲಿದ್ದು ಬಿಜೆಪಿ ರಾಜ್ಯದಲ್ಲಿ ಮತ್ತೊಮ್ನೆ ಅಧಿಕಾರದ ಚುಕ್ಷಾಣಿ ಹಿಡಿಯುವುದು ಖಟಿತ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಹುಬ್ಬಳ್ಳಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕುಂದಗೋಳ ಮತ್ತು ಚಿಂಚೋಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಿದರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಟಸುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳಿದರು ರಾಜ್ಯದಲ್ಲಿರುವ ಜೆಡಿಎಸ್ ಕಾಂಗ್ರೆಸ್ ಸಮಿತ್ರ ಸರ್ಕಾರವನ್ನು ಅಸ್ವಿರಗೊಳಿಸಲು ಬಿಜೆಪಿ ಯಾವುದೇ ಪ್ರಯತ್ನ ನಡೆಸಿಲ್ಲ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯ ಸಮಿಶ್ರ ಸರ್ಕಾರ ತನ್ನಿಂತಾನೆ ಪತನವಾಗಲಿದೆ ಎಂದು ಹೇಳದರು ಉತ್ತರ ಕರ್ನಾಟಕದ ರೈತರ ಪ್ರಮುಖ ಬೇಡಿಕೆಯಾಗಿರುವ ಮಹಾದಾಯಿ ವಿಚಾರದಲ್ಲಿ ಈ ಭಾಗದ ಬಿಜೆಪಿ ನಾಯಕರಾದ ಜಗದೀಶ್ ಶೆಟ್ಲರ್ ಮತ್ತು ಪ್ರಹ್ನಾದ್ ಜೋಷಿ ಅವರಿಂದ ರಾಜ್ಯಕ್ಷೆ ಅನ್ನಾಯವಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ ಕುಂದಗೋಳ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ನಿನ್ನೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಅವರು ಮಹಾದಾಯಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜ್ಯದ ವಿರುದ್ದ ರಾಜಕಾರಣ ಮಾಡುತ್ತಿದೆ ಎಂದು ಟೀಕಿಸಿದರು

ವೆಂಕಟೇಶಕುಮಾರ ಆದೇಶ ಹೊರಡಿಸಿದ್ದಾರೆ ಜೊತೆಗೆ ಚಿಂಚೋಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ ಮತದಾನದ ದಿನದಂದು ನಡೆಯುವ ಚಾತ್ರೆ ದನಗಳ ಸಂತೆ ಉತ್ಸವಗಳು ಹಾಗೂ ಉರುಸ ಮುಂತಾದವುಗಳನ್ನು ನಿಷೇಧಿಸಲಾಗಿದೆ

ಕೇಂದ್ರ ಚುನಾವಣಾ ಆಯೋಗದ ವೀಕ್ಷಕ ಹೆಚ್ ಅರುಣಕುಮಾರ್ ಮಾತನಾಡಿ ಸಮರ್ಪಕ ಮತ್ತು ಯಶಸ್ವಿ ಚುನಾವಣೆಗೆ ತರಬೇತಿ ಅತ್ಯಗತ್ಯ ಕರ್ತವ್ಯಕ್ಷೆ ನಿಯೋಜನೆಗೊಂಡಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಚುನಾವಣೆ ನಿರ್ವಹಣೆಯ ನಿಯಮಾವಳಿಗಳನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕು ಯಾವುದೇ ಗೊಂದಲಗಳಿದ್ದರೆ ಪರಿಪರಿಸಿಕೊಳ್ಳಬೇಕು ಎಂದರು

ವಿವಿಧ ಕಾರಣಗಳಿಂದಾಗಿ ತೆರವಾಗಿರುವ ಜಿಲ್ಲೆಯ ಕುಂದಗೋಳ ತಾಲೂಕಿನ ಕಳಸ

ಮತ್ತಿಗಟ್ಟ ನವಲಗುಂದ ತಾಲೂಕಿನ ಶಿರೂರ

ಈ ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಚುನಾವಣಾ ಪ್ರಕ್ರಿಯೆ ಮುಗಿಯುವವರೆಗೂ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ ಎಂದು ಪ್ರಕಟಣೆ ತಿಳಿಸಿದೆ ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ತಿವನ್ ಇಸ್ರೋ ಪ್ರಧಾನ ಕಜೇರಿಯಲ್ಲಿ ವಿಡಿಯೋ ಮೂಲಕ ಚಾಲನೆ ನೀಡಿದರು

ರಾಜ್ಯದ ಮೂಡಬಿದರಿಯ ಪುತ್ತಿಗೆ ಗ್ರಾಮದ ಆಳ್ವಾಸ್ ಆಂಗ್ಲ ಮಾಧ್ಯಮ ಶಾಲೆಯ ಅಮೋಫ್ ನಾರಾಯಣ ನಿಪ್ಟಾಣಿ ತಾಲೂಕಿನ ಕುರ್ಲಿಯ ಸಿದ್ದೇಶ್ವರ್ ವಿದ್ವಾಲಯದ ರುತುಜಾ ಚೌಗಲೆ ಹಾಗೂ ಮೈಸೂರಿನ ದೊಡ್ಡಮರಗೌಡನ ಪಳ್ಳಿಯ ಜವಾಹರ್ ನವೋದಯ ವಿದ್ಯಾಲಯದ ಭರತೇಶ್ವರ್ ಎಂ

ತಿರುವನಂತಪುರದ ವಿಕ್ರಂ ಸಾರಾಭಾಯ್ ಸ್ಪೆಸ್ ಸೆಂಟರ್ ಬೆಂಗಳೂರಿನ ಯು ಆರ್ ರಾವ್ ಉಪಗ್ರಹ ಕೇಂದ್ರ

ಬಾಹ್ನಾಕಾಶ ತಂತ್ರಜ್ಞಾನ ಬಾಹ್ನಾಕಾಶ ವಿಜ್ಞಾನ ಮತ್ತು ಬಾಹ್ನಾಕಾಶ ಅನ್ನಯಿಕತೆ ಕುರಿತು ಯುವಜನರಿಗೆ ತಿಳಿಸುವುದು ಹಾಗೂ ಅವರ ಆಸಕ್ತಿಯನ್ನು ಬೆಳೆಸುವ ಗುರಿಯನ್ನು ಈ ಯುವಿಕಾ ಕಾರ್ಯಕ್ರಮ ಹೊಂದಿದೆ ಮುಳವಾಡ ಏತನೀರಾವರಿ ಯೋಜನೆಯಡಿ ವಿಜಯಪುರ ಮುಖ್ಯ ಕಾಲುವೆಯಿಂದ ನಾಳೆಯಿಂದ ನೀರು ಹರಿಸಲು ಎಲ್ಲ ಸಿದ್ದತೆಗಳು ಅಂತಿಮ ಹಂತದಲ್ಲಿವೆ ಎಂದು ಗೃಹ ಖಾತೆ ಸಚಿವ ಎಂ

ವಿಜಯಪುರ ಜಿಲ್ಲೆಯ ವಿವಿಧ ಗ್ರಾಮಗಳ ರೈತರ ಮನವಿಗೆ ಪ್ರತಿಕ್ರಿಯಿಸಿರುವ ಅವರು ವಿಜಯಪುರ ಮುಖ್ಯ ಕಾಲುವೆಯ ಕೂಡಗಿ ಪತ್ತಿರದ ರೈಲ್ವೆಲೈನ್ ಪಾಸಿಂಗ್ ಕಾಮಗಾರಿ ತಾಂತ್ರಿಕ ತೊಂದರೆಯಿಂದ ವಿಳಂಬವಾಗಿ ಸಾಗಿದ್ದು ಕಾಮಗಾರಿ ಪೂರ್ಣಗೊಳ್ಳುತ್ತಿಲ್ಲ ಚಲಿಸುವ ರೈಲ್ವೆಲ್ಕನ್ಗಳ ಕೆಳಭಾಗದಲ್ಲಿಯೇ ಬೃಹತ್ ಕಾಮಗಾರಿ ನಡೆಯುತ್ತಿರುವುದು ವಿಳಂಬಕ್ಕೆ ಕಾರಣವಾಗಿದೆ ಕಳೆದ ವರ್ಷದಂತೆ ಈ ಬಾರಿಯೂ ತಾತ್ಕಾಲಿಕ ಕಾಮಗಾರಿ ಮೂಲಕ ನೀರು ಹರಿಸಲು ಸೂಚಿಸಲಾಗಿದ್ದು

ನೀರಿನ ತೀವ್ರ ಅಭಾವ ಇರುದರಿಂದಾಗಿ ವಾರಾಬಂಧಿ ಪದ್ಧತಿಯನ್ನು ಕಟ್ಟು ನಿಟ್ಟಾಗಿ ಅನುಸರಿಸಿ ನೀರು ಪರಿಸಲಾಗುತ್ತಿದ್ದು

ಕಳೆದ ವರ್ಷ ಬುನಾವಣೆ ಹಿನ್ನೆಲೆ ಸಾಂಕೇತಿಕವಾಗಿ ಮಾಡಲಾಗಿತ್ತು ಈ ವರ್ಷವೂ ದಾನಿಗಳು ನೀಡುವ ನೆರವನ್ನು ಆಧರಿಸಿ ನಡೆಯಲಿದೆ ಹೂಳು ತೆಗೆಯಲು ಜಿಲ್ಲೆ ಮತ್ತು ನಾಡಿನ ವಿವಿಧ ಮಠಾಧೀಶರು ನೆರವಿನ ಭರವಸೆ ನೀಡಿದ್ದಾರೆ ಎಂದು ಹೇಳದರು ಅಕ್ರಮವಾಗಿ ಪರೀಕ್ಷೆ ನಡೆಸಿದ ರಾಯಚೂರು ನಗರದ ಮೂರು ಪರೀಕ್ಷಾ ಕೇಂದ್ರಗಳನ್ನು ರದ್ದು ಮಾಡಲಾಗಿದೆ ಗುಲಬರ್ಗಾ ವಿತ್ವ ವಿದ್ವಾಲಯದ ಕುಲಪತಿ ನಿರಂಜನ್ ನಿನ್ನೆ ದಿಢೀರ್ ಭೇಟಿ ನೀಡಿ ರಾಯಚೂರು ನಗರ ಪರೀಕ್ಷಾ ಕೇಂದ್ರಗಳ ಪರಿತೀಲನೆ ನಡೆಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಕ್ರಮವಾಗಿ ಪರೀಕ್ಷೆ ನಡೆಸಿದ ಆರೋಪದ ಮೇಲೆ ವಿವೇಕಾನಂದ ಪರೀಕ್ಷಾ ಕೇಂದ್ರ ಅದೇ ರೀತಿ ಪರೀಕ್ಷಾ ಕೇಂದ್ರದಲ್ಲಿ ನಕಲು ಮಾಡಲು ಅವಕಾಶ ನೀಡಿದ ಹಿನ್ನೆಲೆ ಡಿ

ಭಂಡಾರಿ ಮತ್ತು ಜ್ಞಾನಗಂಗಾ ಪದವಿ ಕಾಲೇಜುಗಳ ಪರೀಕ್ಷಾ ಕೇಂದ್ರ ರದ್ದುಪಡಿಸಿ ಸರಕಾರಿ ಪದವಿ ಕಾಲೇಜು ಎಎಂಇ ಕಾಲೇಜ್ ಮತ್ತು ಬಿಆರ್ಬಿ ಕಾಲೇಜುಗಳಲ್ಲಿ ಪರೀಕ್ಷೆ ಬರೆಯಲು ಅನುಕೂಲ ಮಾಡಿಕೊಡಲಾಗಿದೆ ಎಂದು ಹೇಳಿದರು ಕೊನೆಯಲ್ಲಿ ಮತ್ತೊಮ್ನೆ ಮುಖ್ಯಾಂಶಗಳು ಿ ಜೆಡಿಎಸ್ ಕಾಂಗೆಸ್ ಮೈತ್ರಿ ಸರಕಾರ ಸುಭದ್ರ ಸಂಪೂರ್ಣವಾಗಿ ಐದು ವರ್ಷ ಪೂರ್ಣ ರಾಜ್ಯ ಕಾಂಗೆಸ್ ಉಸ್ತುವಾರಿ ಕೆ

ವೇಣುಗೋಪಾಲ್ ಹೇಳಿಕೆ ಚಂಚೋಳಿ ಮತ್ತು ಕುಂದಗೋಳ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶದ ನಂತರ ಬಿಜೆಪಿ ಅಧಿಕಾರದ ಚುಕ್ಷಾಣಿ ಹಿಡಿಯುವುದು ಖಚಿತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಉತ್ತರ ಕರ್ನಾಟಕದ ರೈತರ ಪ್ರಮುಖ ದೇಡಿಕೆಯಾಗಿರುವ ಮಹಾದಾಯಿ ವಿಚಾರದಲ್ಲಿ ಬಿಜೆಪಿಯಿಂದ ರಾಜ್ಯಕ್ಷೆ ಅನ್ಲಾಯ ಸಚಿವ ಡಿಕೆ ಶಿವಕುಮಾರ್ ಆರೋಪ

ತಿವನ್ ಅವರಿಂದ ಚಾಲನೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು